ಮಹಾರಾಷ್ಟದ ರತ್ನಗಿರಿ ಜಿಲ್ಲೆಯ ತಿವಾರೆ ಅಣೆಕಟ್ಟು ಒಡೆದ ಪ್ರಕರಣ ಕುರಿತಂತೆ ವಿಶೇಷ ತನಿಖಾ ತಂಡದಿಂದ ತನಿಖೆ

ಒಡಿಶಾದ ಪುರಿಯಲ್ಲಿ ಇಂದಿನಿಂದ ವಿಶ್ವವಿಖ್ಯಾತ ಜಗನ್ನಾಥ ರಥಯಾತ್ರೆ ಆರಂಭ

ಐಸಿಸಿ ವಿಶ್ವಕಪ್ ಕ್ರಿಕೆಟ್ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ ಅಫ್ಟಾನಿಸ್ತಾನ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಇಂದು ಪಂದ್ಯ

ಸಂಪುಟ ಸಭೆಯ ನಂತರ ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ಕ್ರಮದಿಂದಾಗಿ ಕೃಷಿ ವಲಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗುವುದಲ್ಲದೆ ರೈತರ ಉತ್ಸನ್ನಗಳಿಗೆ ನಿಗದಿತ ಆಕರ್ಷಕ ಬೆಲೆ ದೊರೆಯಲಿದೆ ಎಂದರು

ಸರ್ಕಾರ ತನ್ನ ಆದ್ಯತೆಯನ್ನು ಉತ್ಪಾದನಾ ಕೇಂದ್ರಿತ ಮನೋಭಾವದಿಂದ ಆದಾಯ ವೃದ್ದಿ ಕೇಂದ್ರಿತ ಮನೋಭಾವಕ್ಕೆ ಬದಲಾಯಿಸಿಕೊಂಡಿದ್ದು ರೈತರಿಗೆ ಆದಾಯ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ನೀತಿಗಳನ್ನು ರೂಪಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು

ದೇಶದಲ್ಲಿನ ವಾರ್ಷಿಕ ಆರ್ಥಿಕ ಅಭಿವ್ಯದ್ಲಿ ಸ್ಲಿತಿಗತಿ ಕುರಿತು ಸಮಗ್ರ ಚಿತ್ರಣ ಇದರಲ್ಲಿ ಪ್ರಕಟಿಸಲಾಗಿದೆ

ಆರ್ಥಿಕ ಸಮೀಕ್ಷೆಯನ್ನು ಮುಖ್ಯ ಆರ್ಥಿಕ ಸಲಹೆಗಾರ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಸಿದ್ದಪದಿಸಿದ್ದಾರೆ

ಡ್ರೋಣ್ಗಳ ಕಾರ್ನಾಚರಣೆಯನ್ನು ನಿಷೇಧಿತ ವಲಯಗಳಲ್ಲಿ ನಿಯಂತ್ರಿಸುವ ಹಲವು ಅಂಶಗಳನ್ನು ತಮ್ಮ ಸರ್ಕಾರ ಜಾರಿಗೊಳಿಸಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ಸಿಂಗ್ ಪುರಿ ಹೇಳಿದ್ದಾರೆ

ಮುಂದಿನ ದಿನಗಳಲ್ಲಿ ಡ್ರೋಣ್ಗಳ ಕಾರ್ಯಾಚರಣೆ ನಿಯಂತ್ರಿಸಲು ಹಲವು ನಿಯಮಗಳನ್ನು ತರಲಾಗುವುದು ಎಂದರು ಡ್ರೋಣ್ಗಳು ಒಡ್ಡಬಹುದಾದ ಭದ್ರತಾ ಅಪಾಯಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದೆ ಎಂದು ಅವರು ಹೇಳಿದರು ಮಹಾರಾಷ್ಟ್ದ ರತ್ನಗಿರಿ ಜಿಲ್ಲೆಯ ತಿವಾರೆ ಅಣೆಕಟ್ಟು ಹಾನಿಗೀಡಾದ ಪ್ರಕರಣ ಕುರಿತಂತೆ ವಿಶೇಷ ತನಿಖಾ ತಂಡದಿಂದ ತನಿಖೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಎಂದು ಜಲಸಂಪನ್ಮೂಲ ಸಚಿವ ಗಿರೀಶ್ ಮಹಾಜನ್ ಹೇಳಿದ್ದಾರೆ ಅಣೆಕಟ್ಟು ಒಡೆದ ಹಿನ್ನೆಲೆಯಲ್ಲಿ ಕೆಳಹಂತದಲ್ಲಿರುವ ಹಳ್ಳಿಗಳಲ್ಲಿ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಾಶವಾಗಿದ್ದು ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಮವೇ ಕಾರಣ ಎಂಬ ಪ್ರಾಥಮಿಕ ವರದಿ ಅನ್ವಯ ರಾಜ್ಯ ಸರ್ಕಾರ ತನಿಖೆಗೆ ನಿರ್ದೇಶನ ನೀಡಿದೆ ಎಂದು ಅವರು ಹೇಳಿದರು ಅಣೆಕಟ್ಟು ಒಡೆದು ಪಕ್ಕದ ಸತಾರ ಜಿಲ್ಲೆಗೆ ನೀರು ಹರಿದು ಹೋಗಿರುವುದರಿಂದ ಹಾನಿಯಾಗಿರುವುದರ ಬಗ್ಗೆ ಅಂದಾಜು ಮಾಡಲಾಗುತ್ತಿದೆ ಎಂದರು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಅವರು ನವದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಮೊದಲ ಹಂತದ ಹಜ್ ಯಾತಾರ್ಥಿಗಳಿಗೆ ಹಸಿರು ನಿಶಾನೆ ತೋರಿದರು

ಸಬ್ಬಿದಿ ನೀಡಿಕೆ ಮತ್ತು ಯಾತ್ರಾರ್ಥಿಗಳ ಯಾತ್ರೆ ಕುರಿತಂತೆ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತಿದೆ ಎಂದು ಸಚಿವ ಮುಕ್ತಾರ್ ಅಬ್ಬಾಸ್ ನಖ್ವಿ ಹೇಳಿದ್ದಾರೆ ಕಳೆದ ಕೆಲವು ವಾರಗಳಿಂದ ಕಚ್ಚಾ ತ್ನೆಲದ ಬೆಲೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ ಪ್ರಧಾನ್ ಅವರು ರಷ್ಯಾದ ಇಂಧನ ಸಚಿವ ಅಲೆಕ್ಸಾಂಡರ್ ನೊವಾಕ್ ಅವರೊಂದಿಗೆ ನಿನ್ನೆ ಸಮಾಲೋಚನೆ ನಡೆಸಿದರು ಒಪೆಕ್ ರಾಷ್ಟಗಳ ನಡುವೆ ರಷ್ಯಾ ಉತ್ತಮ ಬಾಂಧವ್ಯ ಹೊಂದಿರುವ ಜೊತೆಗೆ ಇಂಧನ ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತುಕತೆ ನಡೆಸಿ ದೇಶದ ಇಂಧನ ವಲಯದಲ್ಲಿ ಉತ್ತಮ ಸಹಕಾರವನ್ನು ಕೋರಿದರು ದ್ವಿಪಕ್ಷೀಯ ಬಾಂಧವ್ಯ ಪುನಶ್ಲೇತನದ ಜೊತೆಗೆ ಹೈಡ್ರೋಕಾರ್ಬನ್ ವಲಯದಲ್ಲಿ ಹೂಡಿಕೆಗೆ ಒತ್ತು ನೀಡಬೇಕು ಎಂದು ಅವರು ಮನವಿ ಮಾಡಿದರು ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿಗಳಲ್ಲಿ ರಷ್ಯಾ ಅಪಾರ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿದ್ದು ಇದರ ಪರಿಣಾಮವಾಗಿ ನಗರ ಪ್ರದೇಶಗಳಲ್ಲಿ ಪೈಪ್ ಮೂಲಕ ಅನಿಲ ಸರಬರಾಜು ಮಾಡುವ ಯೋಜನೆಗೆ ಪ್ರೋತ್ಸಾಹಿಸಬೇಕು ಎಂದು ಭಾರತ ಮನವಿ ಮಾದಿತು ಎಂದು ಪೆಟ್ರೋಲಿಯಂ ಸಚಿವಾಲಯ ತಿಳಿಸಿದೆ ಗುಜರಾತ್ನ ಜನತೆಗೆ ಆಶಾಧಿಬಿಜ್ ಕುಛಿ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ ಮೋದಿ ಶುಭಾಶಯ ಕೋರಿದ್ದಾರೆ ನೂತನ ವರ್ಷ ಜನತೆಗೆ ಶಾಂತಿ ಉತ್ಸಾಹ ನೆಮ್ಮದಿ ತರಲಿ ಎಂದು ಟ್ವೀಟ್ ಸಂದೇಶದ ಮೂಲಕ ಶುಭಾಶಯ ಕೋರಿದ್ದಾರೆ ಒಡಿಶಾದ ಪುರಿಯಲ್ಲಿ ಇಂದಿನಿಂದ ವಿಶ್ವವಿಖ್ಯಾತ ಜಗನ್ನಾಥ ರಥಯಾತ್ರೆ ಆರಂಭವಾಗಲಿದೆ ಜಗನ್ನಾಥ ಬಾಲಭದ್ರ ಮತ್ತು ದೇವಿ ಸುಭದ್ರಾ ದೇವರನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನರು ಪುರಿಯಲ್ಲಿ ಜಮಾಯಿಸಿದ್ದಾರೆ ಮೂರು ದೇವರುಗಳನ್ನು ಮರದ ರಥದಲ್ಲಿ ಕೂರಿಸಿಕೊಂಡು ಭಕ್ತಾದಿಗಳು ಮೆರವಣಿಗೆ ನಡೆಸುವರು

ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಭಗವಾನ್ ಜಗನ್ನಾಥ್ ಜನತೆಗೆ ಶಾಂತಿ ಸಮೃದ್ದಿ ಹಾಗೂ ಸಂತಸ ಉಂಟುಮಾಡಲಿ ಎಂದು ಹಾರೈಸಿದ್ದಾರೆ

ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಕುಟುಂಬದವರೊಂದಿಗೆ ಜಗನ್ನಾಥ ದೇವಾಲಯದಲ್ಲಿ ಮಂಗಳಾರತಿ ನೆರವೇರಿಸಿದರು ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಮೆರವಣಿಗೆ ಸಾಗುವ ಮುನ್ನ ಮಾರ್ಗವನ್ನು ಸ್ಲಚ್ಗಗೊಳಿಸುವ ಸಾಂಪ್ರದಾಯಿಕ ಪಹಿಂದ್ಗೆ ಚಾಲನೆ ನೀಡಿದರು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ರಥಯಾತ್ರೆಗೆ ವಿಶ್ವದ ಹಲವಾರು ರಾಷ್ಟ್ರಗಳಿಂದ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಲವಾರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಗಳಲ್ಲಿ ರಥಯಾತ್ರೆ ಮಹತ್ತ ಪಡೆದಿದೆ ರಥೆಯಾತ್ರೆಯ ಸಂದರ್ಭದಲ್ಲಿ ಭೆಗವದ್ಗೀತೆ ಪಠಣ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಾವಿರಾರು ಭಕ್ತಾದಿಗಳು ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಸಂಚಾಲಕರು ತಿಳಿಸಿದ್ದಾರೆ

ತಜ್ಞರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರು

ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಪರಿಹಾರವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ

ಕೋಲ್ಕತಾದ ಅಕಾಶವಾಣಿ ಕೇಂದ್ರದಲ್ಲಿ ಮುಖ್ಯ ವಾರ್ತಾ ವಾಚಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬರೂನ್ ಹಲ್ಲಾರ್ ಅವರು ನಿನ್ನೆ ರಾತ್ರಿ ಕೊಲ್ಲತಾದಲ್ಲಿ ನಿಧನ ಹೊಂದಿದರು

ಪಾಶ್ಚಿಮಾತ್ಯ ಸಂಗೀತದಲ್ಲಿ ಉತ್ತಮ ಸಾಧನೆ ಮಾಡಿದ್ದ ಇವರು ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ಸಹ ನೀಡಿದ್ದರು ಹಲ್ದಾರ್ ಅವರ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂತಾಪ ವ್ಯಕ್ತಪಡಿಸಿದ್ದಾರೆ

ಎಂ

ಬರ್ಮಿಂಗ್ಹಮ್ನಲ್ಲಿ ಬಾಂಗ್ಲಾದೇಶವನ್ನು ಮಣಿಸಿದ ಭಾರತ ಸೆಮಿಫೈನಲ್ಗೆ ತನ್ನ ಸ್ಣಾನ ಭದ್ರಪಡಿಸಿಕೊಂಡಿದೆ